ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಮುಖ್ಯಮಂತ್ರಿ ಅವರಿಂದ ಇಂದು ಮಧ್ದಾಹ್ನ ಜಂಬೂ ಸವಾರಿಗೆ ಚಾಲನೆ ಿ ಪ್ರಸಕ್ತ ಹಬ್ಬಗಳ ಪರ್ವದಲ್ಲಿ ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ

ಿ ಕೋವಿಡ್ ಸೋಂಕಿಗೆ ಬರುವ ಜನವರಿ ವೇಳೆಗೆ ಲಸಿಕೆ ದೊರೆಯುವ ನಿರೀಕ್ಷೆ ಕೇಂದ್ರ ಸಚಿವ ಡಾಕ್ಷರ್ ಹರ್ಷವರ್ಧನ್ ವಿಶ್ವಾಸ ವಾರ್ತೆಗಳ ವಿವರ ವಿಕ್ಷವಿಖ್ಯಾತ ಮೈಸೂರು ದಸರಾ ಮಹೋತ್ತವದ ಜಂಬೂ ಸವಾರಿಗೆ ಅಂತಿಮ ಸಿದ್ದತೆಗಳು ನಡೆಯುತ್ತಿದ್ದು

ಈ ಬಾರಿ ಜಂಬೂ ಸವಾರಿ ಅರಮನೆ ಆವರಣಕ್ಕೆ ಮಾತ್ರ ಸೀಮಿತವಾಗಿದ್ದು

ಈ ಬಾರಿ ಗಜಪಡೆಯ ನೇತೃತ್ವವನ್ನು ಅಭಿಮನ್ನು ಹೊಂದಿದ್ದು ಅಂಬಾರಿ ಹೊರಲು ಸಜ್ವಾಗಿದ್ದಾನೆ ಕೋವಿಡ್ ನಿಯಂತ್ರಣ ಕ್ರಮಗಳ ಹಿನ್ನೆಲೆ ಈ ಬಾರಿ ರೈತ ದಸರಾ ಮಹಿಳಾ ದಸರಾ ಯುವದಸರಾ ವಸ್ತುಪ್ರದರ್ಶನ ದಸರಾ ಕ್ರೀಡೆ ಕಾರ್ಯಕ್ರಮಗಳನ್ನು ರದ್ದುಪಡಿಸಲಾಗಿದೆ ಈ ಬಾರಿಯ ಜಂಜೂ ಸವಾರಿಯ ಕಾರ್ಯಕ್ರಮವೂ ದೂರದರ್ಶನದ ಚಂದನ ವಾಹಿನಿಯಲ್ಲಿ ನೇರ ಪ್ರಸಾರವಾಗಲಿದೆ

ಯಡಿಯೂರಪ್ಪ ಅವರು ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಂಬೂ ಸವಾರಿಗೆ ಚಾಲನೆ ನೀಡಲಿದ್ದಾರೆ

ಇಂದಿನ ಜಂಬೂ ಸವಾರಿಗೆ ಎಲ್ಲ ರೀತಿಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಕೋವಿಡ್ ನಿಯಂತ್ರಣ ಕ್ರಮಗಳ ನಡುವೆ ದಸರಾದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿಯನ್ನು ಸುಸೂತ್ರವಾಗಿ ನೆರವೇರಿಸಲಾಗುವುದು ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಮಡಿಕೇರಿಯಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಲವ ಸರಳ ರೀತಿಯಲ್ಲಿ ಜರುಗಲಿದೆ ಪ್ರತೀ ವರ್ಷ ವಿಜಯದಶಮಿ ದಿನದಂದು ರಾತ್ರಿ ಮಡಿಕೇರಿಯಲ್ಲಿ ನಡೆಯುತ್ತಿದ್ದ ದಶದೇವಾಲಯಗಳಿಗೆ ಸೇರಿದ ಮಂಟಪಗಳಲ್ಲಿ ದೇವಾನುದೇವತೆಯರ ಉತ್ಪವಮೂರ್ತಿ ಮೆರವಣಿಗೆಯನ್ನೂ ಇಂದು ಸರಳ ರೀತಿಯಲ್ಲಿ ನಡೆಸಲಾಗುವುದು ಜನ ದಟ್ಟಣೆ ಸೇರಲು ಅವಕಾಶ ನೀಡುವುದಿಲ್ಲ ಎಂದು ದಸರಾ ದೇವಾಲಯ ಸಮಿತಿ ಅಧ್ಯಕ್ಷ ಗುರುರಾಜ್ ತಿಳಿಸಿದ್ದಾರೆ ದಸರಾ ಹಿನ್ನೆಲೆ ಕೋವಿಡ್ ಸೋಂಕು ಹೆಚ್ಚು ವ್ಯಾಪಿಸುವುದನ್ನು ತಡೆಗಟ್ಟುವ ನಿಟ್ಟನಲ್ಲಿ ಕೊಡಗು ಜಿಲ್ಲೆಯ ಎಲ್ಲಾ ಪ್ರವಾಸಿ ತಾಣಗಳನ್ನು ಇಂದು ಮುಚ್ವಲಾಗುವುದು ಎಂದು ಕೊಡಗು ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ ತಿಳಿಸಿದ್ದಾರೆ ಪ್ರಸಕ್ತ ಹಬ್ಬಗಳ ಪರ್ವದಲ್ಲಿ ಉಡುಗೊರೆ ಮತ್ತು ವಸ್ತುಗಳನ್ನು ಖರೀದಿಸುವಾಗ ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ ಆಕಾಶವಾಣಿಯ ಮನ್ ಕೀ ಬಾತ್ ಕಾರ್ಯಕ್ರಮದ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ನಿನ್ನೆ ಭಾಷಣ ಮಾಡಿದ ಅವರು ಇಡೀ ವಿಶ್ವ ಇಂದು ಭಾರತೀಯ ಉತ್ಪನ್ನಗಳ ಬಗ್ಗೆ ವಿಶೇಷ ಒಲವು ಹೊಂದಿದೆ ಹಲವು ಸ್ಥಳೀಯ ಉತ್ಪನ್ನಗಳು ಜಾಗತಿಕವಾಗುವ ಸಾಮರ್ಥ್ಯ ಹೊಂದಿವೆ ಖಾದಿ ಉತ್ಪನ್ನಗಳು ದೀರ್ಘ ಕಾಲದಿಂದ ಸರಳತೆಯ ಪ್ರತೀಕವಾಗಿವೆ ಈಗ ಇದು ಪರಿಸರ ಸ್ನೇಹಿ ವಸ್ತ ಎಂಬ ಮನ್ನಣೆ ಪಡೆಯುತ್ತಿದೆ ಖಾದಿ ಪರಿಸರ ಸ್ನೇಹಿಯಷ್ಷೇ ಅಲ್ಲದೆ ದೇಹ ಸ್ನೇಹಿಯೂ ಆಗಿದೆ ಇದು ಸರ್ವಾಯತು ವಸ್ತವಾಗಿದೆ ಅಷ್ಟೇ ಅಲ್ಲ ಫ್ಕಾಷನ್ಗೂ ಒಪ್ಪುತ್ತದೆ ಎಂದು ಹೇಳಿದರು

ಈಗ ಸಂಕಷ್ಟದ ವಿರುದ್ದ ಸಂಯಮದ ವಿಜಯದ ಸಂಕೇತವೂ ವಿಜಯದಶಮಿಯಾಗಿದೆ ಜನರು ಮಾಸ್ಕ್ ಧರಿಸಿ ಎರಡು ಗಜ ಅಂತರ ಕಾಯ್ಲುಕೊಂಡು ಸಾಬೂನಿನಿಂದ ಪದೇ ಪದೇ ಕೈ ತೊಳೆಯುತ್ತಾ ಕೋವಿಡ್ ವಿರುದ್ದ ವಿಜಯ ಸಾಧಿಸಬೇಕು ಎಂದರು

ಶಿವಮೊಗ್ಗದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿದ್ವಾರ್ಥಿಗಳು ಕಾಲೇಜಿಗೆ ಬರಲು ಯಾವುದೇ ಕಡ್ಡಾಯವಿಲ್ಲ ಆದರೆ ಪೋಷಕರ ಒಪ್ಪಿಗೆ ಮೇರೆಗೆ ಹಾಜರಾಗಲು ಅವಕಾಶ ನೀಡಲಾಗಿದೆ ಎಂದರು

ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು ಕಳೆದ ಮೂರು ತಿಂಗಳುಗಳ ಮಳೆ ಮತ್ತು ಪ್ರವಾಹದಿಂದಾಗಿ ರಾಜ್ಯದ ರೈತರು ಬೆಳೆ ಮನೆ ಸೇರಿದಂತೆ ಎಲ್ಲವನ್ನೂ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸಲು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರು ತಕ್ಷಣ ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ಬಸವಕಲ್ತಾಣ ವಿಧಾನಸಭೆ ಕ್ಷೇತ್ರದ ಮುಡಬಿ ಕಲಖೋರಾ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪ್ರವಾಪದಿಂದ ಬೆಳೆ ನಪ್ಪಕ್ಕೀಡಾಗಿರುವ ರೈತರ ಅಹವಾಲು ಆಲಿಸಿ ಮಾತನಾಡಿದ ಸಿದ್ದರಾಮಯ್ಯ ಇಂದು ಯಾದಗಿರಿ ಮತ್ತು ಕಲ್ಲುರ್ಗಿ ಜಿಲ್ಲೆಗಳಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ಕುರಿತು ಸಮೀಕ್ಷೆ ನಡೆಸಿ ಮುಖ್ಯಮಂತ್ರಿ ಬಿ

ಯಡಿಯುರಪ್ಪ ಅವರಿಗೆ ಪತ್ರ ಬರೆಯಲಾಗುವುದು ಎಂದು ಹೇಳಿದರು ಕೋವಿಡ್ ಸೋಂಟಿಗೆ ಬರುವ ಜನವರಿ ವೇಳೆಗೆ ಲಸಿಕೆ ದೊರೆಯುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಆರೋಗ್ಯ ಖಾತೆ ಸಚಿವ ಡಾಕ್ಟರ್ ಹರ್ಷವರ್ಧನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಉಳಿದ ಎರಡು ಲಸಿಕೆ ಎರಡನೇ ಪಂತದ ಪ್ರಯೋಗದಲ್ಲಿದೆ

ಈ ಆಂದೋಲನದಲ್ಲಿ ನಾಡಿನ ವಿವಿಧ ಜಿಲ್ಲೆಗಳ ರಂಗಕರ್ಮಿಗಳು ಸಾಹಿತಿಗಳು ಕ್ರೀಡಾಪಟುಗಳು ತಾರೆಯರು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಇರುವ ಸಂಪನ್ನೂಲ ವ್ಯಕ್ತಿಗಳು ಭಾಗಿಯಾಗಿ ಸಂದೇಶ ನೀಡಿದ್ದಾರೆ ಕೋವಿಡ್ ಸೋಂಕು ನಿಯಂತ್ರಣದ ಮುಂಜಾಗ್ರತಾ ಕ್ರಮಗಳ ಕುರಿತು ಭಾರತೀಯ ವಿಜ್ವಾನ ಸಂಸ್ಥೆಯ ವಿಜ್ವಾನಿ ಡಾಕ್ಷರ್ ಟಿ

ರಾಮಚಂದ್ರ ಅವರ ಜಾಗ್ಬತಿ ಮಾತು

ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಟ್ವೆಂಟ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ನಿನ್ನೆ ಎರಡು ಪಂದ್ಯಗಳು ನಡೆದವು

ಐಪಿಎಲ್ ಟೂರ್ನಿಯಲ್ಲಿಂದು ಶಾರ್ಜಾದಲ್ಲಿ ನಡೆಯಲಿರುವ ಪಂದ್ನದಲ್ಲಿ ಕನ್ನಡಿಗ ಕೆ

ರಾಹುಲ್ ನೇತೃತ್ವದ ಕಿಂಗ್ಸ್ ಇಲೆವೆನ್ ಪಂಜಾಬ್ ಹಾಗೂ ಕೋಲ್ವತ್ತ ನೈಡ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ವಿಕ್ವವಿಖ್ಯಾತ ಮೈಸೂರು ದಸರಾ ಮಹೋತ್ತವ ಮುಖ್ಯಮಂತ್ರಿ ಆವರಿಂದ ಇಂದು ಮಧ್ಯಾಹ್ನ ಜಂಬೂ ಸವಾರಿಗೆ ಚಾಲನೆ

ಪ್ರಸಕ್ತ ಹಬ್ಬಗಳ ಪರ್ವದಲ್ಲಿ ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ